ಇಂದು ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ಅವರು ವಿಶ್ವಸಂಸ್ತೆಯ ಮಹಾ ಕಾರ್ಯದರ್ಶಿ ಆಂಟಾನಿಯೊ ಗುಟೆರೆಸ್ ಮತ್ತು ನಾರ್ವೆ ಪ್ರಧಾನಿ ಅವರೊಂದಿಗೆ ವಿಡಿಯೋ ಭಾಷಣ ಮಾಡುವ ಕಾರ್ಯಕ್ರಮ ನಿಗದಿಯಾಗಿದೆ ವಿಶ್ವಸಂಸ್ಥೆಯ ಸಾಮಾಜಿಕ ಮತ್ತು ಆರ್ಥಿಕ ಅಧಿವೇಶನದ ಉನ್ನತ ಮಟ್ಟದ ಸಭೆಯಲ್ಲಿ ನಾನಾ ಸರ್ಕಾರಗಳು ಖಾಸಗಿ ವಲಯ ಸಿವಿಲ್ ಸೊಸ್ಟೆಟಿ ಶೈಕ್ಷಣಿಕ ರಂಗದ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ

ಬಹುಪಕ್ಷೀಯತೆಯನ್ನು ರೂಪಿಸುವುದು ಬಲಿಷ್ಠ ನಾಯಕತ್ವದ ಮೂಲಕ ಜಾಗತಿಕ ಕಾರ್ಯಸೂಚಿ ರೂಪಿಸಲು ಇರುವ ಮಾರ್ಗೋಪಾಯಗಳ ಅನ್ನೇಷಣೆ ಪರಿಣಾಮಕಾರಿ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ಸಂಘಟಿಸುವುದು ಜಾಗತಿಕ ಸಾರ್ವಜನಿಕ ಸರಕುಗಳ ಮಹತ್ವ ಮತ್ತು ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವ ಕುರಿತು ಈ ಅಧಿವೇಶನದಲ್ಲಿ ಚರ್ಚಿಸುವ ನಿರೀಕ್ಷೆಗಳಿವೆ ಎಂದು ನಮ್ಮ ಬಾತ್ಟೀದಾರರು ವರದಿ ಮಾಡಿದ್ದಾರೆ ವಿಶ್ವಸಂಸ್ಥೆಯ ಖಾಯಂ ಸದಸ್ಯತ್ವ ಪಡೆಯಲು ನಿರಂತರ ಹೋರಾದುತ್ತಿರುವ ಭಾರತಕ್ಕೆ ಈ ಅಧಿವೇಶನ ಮಹತ್ವಪೂರ್ಣವಾಗಿದೆ ಈ ವಿಷಯ ಪ್ರಸ್ತಾಪಿಸಲು ಪ್ರಧಾನಿ ಮೋದಿ ಅವರಿಗೆ ಮೊದಲ ಅವಕಾಶ ಸಿಕ್ಕಿ ದೆ

ಈವರೆಗೆ ಒಂದೇ ದಿನದಲ್ಲಿ ಕಂಡುಬಂದಿರುವ ಅತ್ಯಂತ ಹೆಚ್ಚಿನ ಪ್ರಕರಣಗಳ ಸಂಖ್ಯೆ ಇದಾಗಿದೆ

ಸುಧಾಕರ್ ಅಧಿಕೃತ ಮಾಹಿತಿ ನೀಡಿದ್ದಾರೆ

ದೆಹಲಿಯ ಏಮ್ಸ್ ಆಸ್ವತ್ರೆಯಲ್ಲಿ ರಾಜಕುಮಾರಿ ಅಮೃತ್ ಕೌರ್ ಹೊರ ರೋಗಿಗಳ ವಿಭಾಗದ ಉದ್ವಾಟನೆ ಮಾಡಿದ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಕ್ರಮೇಣ ನಾವು ಈ ಸಾಂಕ್ರಾಮಿಕ ರೋಗದ ವಿರುದ್ದದ ಹೋರಾಟದಲ್ಲಿ ಗೆಲ್ಲುವ ಮಾರ್ಗದೆಡೆಗೆ ಸಾಗುತ್ತಿದ್ದೇವೆ ಎಂದು ಹೇಳಿದರು

ಭೂಸೇನಾ ಮುಖ್ಯಸ್ಥ ಜನರಲ್ ಎಂ

ನರವಣೆ ಅವರು ಸಚಿವರ ಜತೆ ಇರಲಿದ್ದಾರೆ ಸಚಿವರು ಪೂರ್ವ ಲಡಾಖ್ನ ಭದ್ರತಾ ಪರಿಸ್ಥಿತಿಯ ಪರಾಮರ್ಶೆ ನಡೆಸಲಿದ್ದಾರೆ ಉತ್ತರ ಭೂಸೇನಾ ಕಮಾಂಡರ್ ಅವರು ಹಾಜರಿದ್ದು ಸಚಿವರಿಗೆ ಭದ್ರತಾ ಪರಿಸ್ಥಿತಿಯ ಮಾಹಿತಿ ನೀಡಲಿದ್ದಾರೆ ಚೀನಾದೊಂದಿಗೆ ಗಡಿ ಕಲಹ ಆರಂಭವಾದ ನಂತರ ರಕ್ಷಣಾ ಸಚಿವರು ಇದೇ ಮೊದಲಿಗೆ ಲಡಾಖ್ ಗದಿ ಭಾಗಕ್ಕೆ ಭೇಟಿ ನೀಡುತ್ತಿದ್ದಾರೆ ಸಚಿವರು ಮತ್ತು ಸೇನಾಧಿಕಾರಿಗಳು ಅಟಲ್ ಸುರಂಗ ಭದ್ರತೆಯ ಪರಿಶೀಲನೆ ನಡೆಸಲಿದ್ದಾರೆ ಎಂದು ಅಧಿಕೃತ ಮೂಲಗಳ ಮಾಹಿತಿ ಆಧರಿಸಿ ನಮ್ಮ ಆಕಾಶವಾಣಿ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಅಟಲ್ ಸುರಂಗವು ಹೆದ್ದಾರಿ ಸುರಂಗ ಮಾರ್ಗವಾಗಿದ್ದು ಹಿಮಾಲಯದ ಲೇಹ್ ಮತ್ತು ಮನಾಲಿ ಹೆದ್ದಾರಿ ನಡುವೆ ನಿರ್ಮಿಸಲಾಗಿದೆ

ಲಡಾಖ್ ಗದಿ ಭಾಗಕ್ಕೆ ಅಗತ್ಯ ವಸ್ತುಗಳು ಮತ್ತು ಸಾಧನ ಸಲಕರಣೆಗಳ ಸಾಗಣೆಗೆ ಕಾರ್ಯತಂತ್ರ ಪ್ರಮುಖವಾದ ಮನಾಲಿ ಲೇಹ್ ಹೆದ್ದಾರಿಯನ್ನು ಭೂಸೇನೆ ಬಳಸುತ್ತಿದೆ

ಈ ಪ್ಯಾಕೇಜ್ಗಳ ಜಾರಿಗಾಗಿ ಇದೀಗ ಸರ್ಕಾರ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಕೇಂದ್ರ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಡೈರಿ ಸಚಿವ ಗಿರಿರಾಜ್ ಸಿಂಗ್ ದೆಹಲಿಯಲ್ಲಿ ಮಾರ್ಗಸೂಚಿಗಳನ್ನು ಪ್ರಕಟಿಸಿದರು ಡೈರಿ ಮೂಲಸೌಕರ್ಯ ಅಭಿವೃದ್ದಿಪಡಿಸಲು ಡೈರಿ ಸಹಕಾರ ವಲಯಗಳು ಮಾಡುವ ಹೂಡಿಕೆಗಳನ್ನು ಉತ್ತೇಜಿಸಲು ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದರು

ಸಹಕಾರಿ ವಲಯದ ಮೂಲಸೌಕರ್ಯ ಅಭಿವೃದ್ದಿಗೆ ಈ ನಿಧಿಯನ್ನು ಜಾರಿಗೆ ತರಲಾಗುವುದು ಖಾಸಗಿ ವಲಯಕ್ಕೆ ಲಭ್ಯವಾಗಲಿರುವ ಮೊದಲ ಸಾಲ ಯೋಜನೆ ಇದಾಗಲಿದೆ ಪಶುಸಂಗೋಪನೆ ವಲಯದ ಮೂಲ ಸೌಕರ್ಯ ಒಮ್ಮೆ ಅಭಿವ್ವದ್ಲಿಯಾದರೆ ದೇಶದ ಲಕ್ಷಾಂತರ ರೈತರಿಗೆ ಪ್ರಯೋಜನ ಲಭಿಸಲಿದೆ

ಮುಂದಿನ ಮೂರೂವರೆ ವರ್ಷಗಳಲ್ಲಿ ಭಾರತೀಯ ರೈಲ್ವೆ ಸಂಪೂರ್ಣ ವಿದ್ಯುದೀಕರಣವಾಗಲಿದೆ

ಸ್ಲಾವಲಂಬಿ ಭಾರತದೆಡೆಗೆ ನವೀಕರಿಸಬಹುದಾದ ಇಂಧನ ಉತ್ಪಾದನೆ ವಿಷಯ ಕುರಿತು ಭಾರತೀಯ ಕ್ಷೆಗಾರಿಕಾ ಮತ್ತು ವಾಣಿಜ್ಯ ಒಕ್ಕೂ ಆಯೋಜಿಸಿದ್ದ ವಿಚಾರ ಸಂಕಿರಣದಲ್ಲಿ ವೀಡಿಯೊ ಸಂವಾದ ನಡೆಸಿದ ಅವರು ಕೇಂದ್ರ ಸರ್ಕಾರ ನವೀಕರಿಸಬಹುದಾದ ಇಂಧನ ಉತ್ಸಾದನೆಗೆ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮವನ್ನು ಉತ್ತೇಜಿಸುತ್ತಿದೆ ಆತ್ಮನಿರ್ಭರ್ ಕೈಗಾರಿಕೆಗಳಿಗೆ ಸರ್ಕಾರ ಬದ್ದವಾಗಿದೆ ಎಂದರು ಆರ್ಥಿಕತೆಯ ಹಿತದೃಷ್ಟಿಯಿಂದ ದೇಶಕ್ಕೆ ನವೀಕರಿಸಬಹುದಾದ ಇಂಧನ ಮೂಲಗಳು ಉತ್ತಮ ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದೇ ಸೂರ್ಯ ಒಂದೇ ವಿಶ್ವ ಪರಿಕಲ್ಪನೆಗೆ ಉತ್ತೇಜನ ನೀಡಿದ್ದಾರೆ ನವೀಕರಿಸಬಹದಾದ ಇಂಧನ ಉತ್ಸಾದನೆಗೆ ಭಾರತವು ಅಂತಾರಾಷ್ಟೀಯ ಸಮುದಾಯವನ್ನು ಮುನ್ನಡೆಸುತ್ತಿದೆ ಎಂದರು

ಇದರಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ತಗ್ಗು ಪ್ರದೇಶಗಳು ಹಾಗೂ ಕೊಳಗೇರಿಗಳಿಗೆ ನೀರು ನುಗ್ಗಿ ಜನರು ತೀವ್ರ ಸಂಕಷ್ಪ ಎದುರಿಸಿದ್ದಾರೆ